ಜಮ್ಮು ಮತ್ತು ಕಾಶ್ಮೀರದ ಬಾರಾಮುಲ್ಲಾ ಮತ್ತು ಬಾಂಡಿಪೋರಾ ಜಿಲ್ಲೆಗಳಲ್ಲಿ ಹಾಗೂ ದಕ್ಷಿಣ ಕಾಶ್ಮೀರದ ಶೋಪಿಯಾನ್ ಜಿಲ್ಲೆಯಲ್ಲಿ ನಿನ್ನೆಯಿಂದ ಉಗ್ರರ ವಿರುದ್ದ ನಡೆಸಲಾದ ನಾಲ್ಲು ಪ್ರತಿ ದಾಳಿಗಳಲ್ಲಿ ಲಷ್ಲರ್ ಗುಂಪಿನ ಅಗ ಕಮಾಂಡರ್ ಸೇರಿದಂತೆ ಆರು ಉಗರ ಹತ್ಯೆ ಮಾಡಲಾಗಿದೆ

ಶೋಪಿಯಾನ್ ಮತ್ತು ಸೋಪೋರ್ ಸುತ್ತಮುತ್ತ ಗುಂಡಿನ ಚಕಮಕಿ ಇನ್ನೂ ಮುಂದುವರಿದಿರುವುದಾಗಿಯೂ ಮತ್ತು ಹಾಜಿನ್ ಮತ್ತು ಬಾರಾಮುಲ್ಲಾದಲ್ಲಿ ಅಡಗಿರಬಹುದಾದ ಉಗ್ರರಿಗಾಗಿ ಶೋಧ ಕಾರ್ಯಾಚರಣೆ ಪ್ರಗತಿಯಲ್ಲಿದೆ ಎಂದು ಭದ್ರತಾ ಮೂಲಗಳು ಮಾಹಿತಿ ನೀಡಿವೆ ದೆಹಲಿಯಲ್ಲಿರುವ ಪಾಕಿಸ್ತಾನ ಉಚ್ಚಾಯುಕ್ತರ ಕಚೇರಿಯಲ್ಲಿ ಆಯೋಜಿಸಲಾಗಿರುವ ಪಾಕಿಸ್ತಾನ ರಾಷ್ಟೀಯ ದಿನಾಚರಣೆ ಸಮಾರಂಭಕ್ಕೆ ಅಧಿಕೃತ ಪ್ರತಿನಿಧಿಯಾಗಿ ಯಾರನ್ನೂ ಕಳಿಸದೇ ಇರಲು ಭಾರತ ಸರ್ಕಾರ ತೀರ್ಮಾನಿಸಿದೆ ಸಮಾರಂಭಕ್ಕೆ ಜಮ್ಮ ಮತ್ತು ಕಾಶ್ಮೀರದ ಪ್ರತ್ಯೇಕತಾವಾದಿಗಳನ್ನು ಆಹ್ವಾನಿಸಿರುವ ವಿಷಯ ತಿಳಿದ ನಂತರ ಈ ನಿರ್ಧಾರವನ್ನು ಕ್ವೆಗೊಳ್ಳಲಾಗಿದೆ ಸರ್ಕಾರದ ಈ ನಿರ್ಧಾರವನ್ನು ಗಮನಿಸಿ ಅಧಿಕಾರಿಗಳು ಈ ಸಮಾರಂಭದಿಂದ ಅಂತರ ಕಾಯ್ದುಕೊಳ್ಳಬೇಕು ಎಂಬುದು ಭಾರತ ಸರ್ಕಾರದ ನಿಲುವಾಗಿದೆ ಎಂದು ಅಧಿಕೃತ ಮೂಲಗಳು ತಿಳಿಸಿವೆ ಇಂದು ಬಿಹಾರ ರಾಜ್ಯದ ಸಂಸ್ವಾಪನಾ ದಿನ ಈ ಸಂದರ್ಭದಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಬಿಹಾರದ ಜನತೆಯನ್ನು ಅಭಿನಂದಿಸಿದ್ದಾರೆ ಅಭಿವೃದ್ದಿಯ ಪಥದಲ್ಲಿ ಸಾಗುತ್ತಿರುವ ಬಿಹಾರ ರಾಜ್ಯ ಇನ್ನೂ ಹೆಚ್ಚು ಪ್ರಗತಿ ಸಾಧಿಸಲಿ ಎಂದು ತಮ್ಮ ಟ್ವೀಟ್ ಸಂದೇಶದಲ್ಲಿ ಪ್ರಧಾನಿ ಶುಭ ಕೋರಿದ್ದಾರೆ

ಇಂದು ವಿಶ್ವ ಜಿಲ ದಿನ

ಸುರಕ್ಷಿತ ನೀರು ಎಲ್ಲರಿಗೂ ದೊರೆಯುವಂತಾಗಬೇಕು ನೀರು ಪೋಲಾಗದಂತೆ ಜಾಗೃತಿ ವಹಿಸುವುದಾಗಿ ಪ್ರತಿಯೊಬ್ಬರು ಪ್ರಮಾಣ ಮಾಡಬೇಕು ಎಂದು ಉಪರಾಷ್ಟಪತಿ ಎಂ

ಶುದ್ಧ ನೀರಿನ ಮೂಲಗಳ ಸುಸ್ಲಿರ ಸಂರಕ್ಷಣೆಗೆ ಪ್ರತಿಯೊಬ್ಬರೂ ಕಾಳಜಿ ವಹಿಸಬೇಕು ಮತ್ತು ಜೀವ ವಾಹಿನಿಗಳಾದ ನದಿಗಳು ಮತ್ತು ಹಳ್ಳ ಕೆರೆಗಳ ಪುನರುಜ್ಜೀವನಕ್ಕೆ ಆದ್ಯತೆ ನೀಡಬೇಕು ಹನಿ ಹನಿ ನೀರಿನ ಮಹತ್ವವನ್ನು ಶಾಲಾ ಹಂತದಿಂದಲೇ ಮಕ್ಕಳಿಗೆ ತಿಳಿಸಬೇಕು ಎಂದು ಉಪರಾಷ್ಟ ಪತಿಗಳು ತಮ್ಮ ಟ್ವಿಟ್ಟರ್ ಸಂದೇಶದಲ್ಲಿ ಮನವಿ ಮಾದಿದ್ದಾರೆ

ಮೃತಪಟ್ಗವರು ಗೋವಾ ಪ್ರವಾಸ ಮುಗಿಸಿ ಕಲಬುರಗಿ ಜಿಲ್ಲೆಯ ಚಿತ್ತಾಪುರ ತಾಲೂಕಿನ ಸ್ವಗ್ರಾಮಕ್ಕೆ ವಾಪಸ್ಪಾಗುತ್ತಿದ್ದರೆಂದು ಪೊಲೀಸ್ ಮೂಲಗಳು ಮಾಹಿತಿ ನೀಡಿವೆ ಹಿರಿಯ ಪೊಲೀಸ್ ಅಧಿಕಾರಿಗಳು ಅಪಘಾತ ಸ್ಥಳಕ್ಕೆ ಧಾವಿಸಿದ್ದು ಪ್ರಕರಣ ದಾಖಲಿಸಿಕೊಂಡಿದ್ದಾರೆ

ಲೋಕಸಭಾ ಚುನಾವಣೆಗೆ ಬಿಜೆಪಿ ಅಭ್ಯರ್ಥಿಗಳ ಮೊದಲ ಪಟ್ಟಿಯನ್ನು ನಿನ್ನೆ ಬಿಡುಗಡೆ ಮಾಡಲಾಗಿದೆ ದೆಹಲಿಯಲ್ಲಿ ಪಕ್ಷದ ಚುನಾವಣಾ ಸಮಿತಿ ಅಧ್ಯಕ್ಷ ಜೆ

ನಡ್ಡಾ ಅಭ್ಯರ್ಥಿಗಳ ಪಟ್ಟಿ ಬಿಡುಗಡೆ ಮಾಡಿದರು ಕರ್ನಾಟಕದಲ್ಲಿ ಬಹುತೇಕ ಎಲ್ಲ ಹಾಲಿ ಸಂಸದರಿಗೆ ಟಿಕೆಟ್ ಫೋಷಿಸಲಾಗಿದೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ವಾರಾಣಸಿಯಿಂದ ಮತ್ತೊಮ್ಮೆ ಕಣಕ್ಕೆ ಇಳಿಯಲಿದ್ದಾರೆ ಪಕ್ಷದ ರಾಷ್ಟೀಯ ಅಧ್ಯಕ್ಷ ಅಮಿತ್ ಶಾ ಗಾಂಧಿನಗರದಿಂದ ಗೃಹ ಸಚಿವ ರಾಜನಾಥ್ ಸಿಂಗ್ ಲಖನೌದಿಂದ ನಾಗಪುರದಿಂದ ನಿತಿನ್ ಗಡ್ನರಿ ಕರ್ನಲ್ ರಾಜ್ಯವರ್ಧನ್ ಸಿಂಗ್ ರಾಥೋಡ್ ಜೈಪುರ ಗ್ರಾಮಾಂತರ ಕ್ಷೇತ್ರಗಳಿಂದ ಸ್ವರ್ಧಿಸಲಿದ್ದಾರೆ ಲೋಕಸಭಾ ಚುನಾವಣೆಯ ಪ್ರಮುಖ ಕ್ಷೇತ್ರಗಳಲ್ಲಿ ಒಂದಾದ ಉತ್ತರ ಪ್ರದೇಶದ ಅಮೇಠಿಯಲ್ಲಿ ಸ್ಮೃತಿ ಇರಾನಿ ಸ್ಪರ್ಧಿಸಲಿದ್ದಾರೆ ಎಂದು ಜೆ

ನಡ್ಡಾ ಫೋಷಿಸಿದರು

ನಡ್ಡಾ ತಿಳಿಸಿದ್ದಾರೆ ಲೋಕಸಭಾ ಚುನಾವಣೆಗೆ ಬಿಜೆಪಿ ಅಭ್ಯರ್ಥಿಗಳ ಆಯ್ಕೆಗಾಗಿ ಪಕ್ಷದ ಚುನಾವಣಾ ಸಮಿತಿ ಹಲವು ಬಾರಿ ಸಭೆ ನಡೆಸಿತು ಪ್ರಧಾನಿ ನರೇಂದ್ರ ಮೋದಿ ಪಕ್ಷದ ಅಧ್ಯಕ್ಷ ಅಮಿತ್ ಶಾ ಹಿರಿಯ ಸಚಿವರಾದ ರಾಜನಾಥ್ ಸಿಂಗ್ ಅರುಣ್ ಜೇಟ್ಲಿ ಸುಷ್ಮಾ ಸ್ವರಾಜ್ ಮೊದಲಾದ ನಾಯಕರು ಈ ವಿಸ್ತತ ಸಮಾಲೋಚನೆಯಲ್ಲಿ ಭಾಗವಹಿಸಿದ್ದರು ಎಂದು ಅವರು ಮಾಹಿತಿ ನೀಡಿದರು ಅಸ್ಖಾಂನಲ್ಲಿ ಬರಲಿರುವ ಚುನಾವಣೆಗೆ ರಾಜಕೀಯ ಚಟುವಟಿಕೆ ಕ್ರಮೇಣ ಚುರುಕುಗೊಳ್ಳುತ್ತಿದೆ ನಿನ್ನೆಯಷ್ಟೇ ಬಿಜೆಪಿ ತನ್ನ ಲ ಅಭ್ಯರ್ಥಿಗಳ ಪಟ್ಟಿಯನ್ನು ಪ್ರಕಟಿಸಿದೆ ಇದರಲ್ಲಿ ರಾಜ್ಯ ವಿದ್ಯುತ್ ಸಚಿವ ತಪನ್ ಕುಮಾರ್ ಗೊಗೋಯ್ ಜೋರ್ಹಟ್ ಕ್ಷೇತ್ರದಿಂದ ರಾಜ್ಯ ವಿಧಾನಸಭೆಯ ಉಪಸಭಾಧ್ಯಕ್ಷ ಕೃಪಾನಾಥ್ ಮಲ್ಲಾ ಕರೀಂಗಂಜ್ ಕ್ಷೇತ್ರದಿಂದ ಕಣಕ್ಕಿಳಿಯಲಿದ್ದಾರೆ ಎಂದು ತಿಳಿಸಲಾಗಿದೆ ಗುವಾಹಟಿ ನಗರಸಭೆಯ ಮಹಾಪೌರರಾದ ಕ್ವೀನ್ ಓಜಾ ಅವರಿಗೆ ಪ್ರತಿಷ್ಠಿತ ಗುವಾಹಟಿ ಕ್ಷೇತ್ರದಿಂದ ಪಕ್ಷದ ಟಿಕೆಟ್ ನೀಡಲಾಗಿದೆ ಬಿಜೆಪಿ ಅಸ್ಸಾಂ ಗಣ ಪರಿಷತ್ ಮತ್ತು ಬೋಡೋ ಲ್ಯಾಂಡ್ ಪೀಪಲ್ಸ್ ಫ್ರಂಟ್ ಪಕ್ಷಗಳೊಂದಿಗೆ ರಾಜ್ಯದಲ್ಲಿ ಚುನಾವಣಾ ಮೈತ್ರಿ ಮಾಡಿಕೊಂಡಿದೆ ಈ ನಡುವೆ ನ್ಯಾಷನಲ್ ಪೀಪಲ್ಸ್ ಪಾರ್ಟಿ ಸಿಲ್ಟಾರ್ ತೇಜ್ಪುರ್ ಕಲಿಯಾಬೋರ್ ಜೋರ್ಹಟ್ ಮತ್ತು ದಿಬ್ರೂಗಢ್ ಕ್ಷೇತ್ರಗಳಿಗೆ ತನ್ನ ಅಭ್ಯರ್ಥಿಗಳ ಪಟ್ಟಿಯನ್ನು ಪ್ರಕಟಿಸಿದೆ ಕಾಂಗ್ರೆಸ್ ಪಕ್ಷ ಕೂಡ ಅಸ್ಸಾಂನಲ್ಲಿ ತನ್ನ ಚುನಾವನಾ ಪ್ರಚಾರವನ್ನು ತೀವ್ರಗೊಳಿಸಿದೆ ರಾಜ್ಯದ ಮಾಜಿ ಸಚಿವ ಪ್ರದ್ಯೂತ್ ಬಾರ್ದೊಲಾಯ್ ನಗಾವ್ ಕ್ಷೇತ್ರದಿಂದ ಕಾಂಗ್ರೆಸ್ ಅಭ್ಲರ್ಥಿಯಾಗಿದ್ದಾರೆ

ಇಸ್ರೇಲ್ ಮತ್ತು ಅಲ್ಲಿಯ ಪ್ರಾದೇಶಿಕ ಸ್ದಿರತೆಗೆ ಅತಿ ಮಹತ್ವದ ಸ್ದಳವಾದ ಗೋಲಾನ್ ಹೈಟ್ಸ್ ವಿಚಾರದಲ್ಲಿ ಇಸ್ರೇಲ್ ದೇಶದ ಸಾರ್ವಭೌಮತೆಯನ್ನು ಅಮೆರಿಕ ಸಂಪೂರ್ಣವಾಗಿ ಒಪ್ಪಿಕೊಳ್ಳಲು ಇದು ಸಕಾಲವಾಗಿದೆ ಎಂದು ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅಭಿಪ್ರಾಯಪಟ್ಟಿದ್ದಾರೆ ಈ ಕುರಿತು ಅವರು ನಿನ್ನೆ ರಾತ್ರಿ ಟ್ಲೀಟ್ ಮಾಡಿದ ತಕ್ಷಣ ಇಸ್ರೇಲ್ ಪ್ರಧಾನಮಂತ್ರಿ ಬೆನ್ಯಾಮಿನ್ ನೇತಾನ್ಯಾಹು ತೀವ್ರ ಸಂತಸ ವ್ಯಕ್ತಪಡಿಸಿದರು ಇಸ್ರೇಲ್ ದೇಶದ ವಿನಾಶಕ್ಕೆ ಸಿರಿಯಾವನ್ನು ವೇದಿಕೆಯಾಗಿ ಬಳಸಲು ಇರಾನ್ ಪಿತೂರಿ ನಡೆಸುತ್ತಿರುವ ಸಂದರ್ಭದಲ್ಲಿ ಅಧ್ಯಕ್ಷ ಟ್ರಂಪ್ ಗೋಲಾನ್ ಹೈಟ್ಸ್ ಮತ್ತು ಇಸ್ರೇಲ್ ನಡುವಣ ಅವಿನಾಭಾವ ಸಂಬಂಧದ ಬಗ್ಗೆ ದಿಟ್ಟ ಅಭಿಪ್ರಾಯ ವ್ಯಕ್ತಪದಿಸಿರುವುದು ಸ್ವಾಗತಾರ್ಹ ಎಂದು ನೇತಾನ್ಯಾಹು ಮರು ಟ್ವೀಟ್ ಮಾಡಿದ್ದಾರೆ

ಇಸ್ಲಾಮಿಕ್ ಸ್ಲೇಟ್ ಉಗ್ರರಿಂದ ಉತ್ತರ ನಗರಗಳನ್ನು ಮರು ವಶಪಡಿಸಿಕೊಂಡ ನಂತರ ಇದೇ ಮೊದಲ ಬಾರಿಗೆ ಟಿಗ್ರಿಸ್ ನದಿಯಲ್ಲಿ ಸಂಭ್ರಮಾಚರಣೆಯಲ್ಲಿ ತೊಡಗಿದ್ದ ಜನರ ದೋಣಿ ಬುಡಮೇಲಾಗಿ ಈ ದುರಂತ ಸಂಭವಿಸಿದೆ ದೋಣಿಯಲ್ಲಿ ಅದರ ಸಾಮರ್ಥ್ಯಕ್ಕಿಂತ ಹೆಚ್ಚು ಜನರಿದ್ದರು ಎಂದು ವರದಿ ತಿಳಿಸಿದೆ

ಘಟನೆ ಕುರಿತು ತನಿಖೆಗೆ ಅವರು ಆದೇಶಿಸಿದ್ದಾರೆ ಯುನೈಟೆಡ್ ಅರಬ್ ಎಮಿರೇಟ್ಸ್ನ ಅಬುದಾಬಿಯಲ್ಲಿ ನಿನ್ನೆಯಷ್ಟೇ ಸಮಾರೋಪಗೊಂಡ ವಿಶೇಷ ವಿಶ್ವ ಒಲಿಂಪಿಕ್ಸ್ ಪಂದ್ಯಾವಳಿಯಲ್ಲಿ ಅಭೂತಪೂರ್ವ ಯಶಸ್ಸು ಗಳಿಸಿರುವ ಎಲ್ಲಾ ಕ್ರೀಡಾಪಟುಗಳನ್ನು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅಭಿನಂದಿಸಿದ್ದಾರೆ

ಸಾಧಕ ವಿಶೇಷ ಕ್ರೀಡಾಪಟುಗಳ ಕುಟುಂಬ ವರ್ಗ ಹಾಗೂ ತರಬೇತುದಾರರಿಗೂ ದೇಶದ ಅಭಿನಂದನೆ ಸಲ್ಲುತ್ತದೆ ಎಂದು ಪ್ರಧಾನಮಂತಿ ಟ್ಲೀಟ್ ಮಾಡಿದ್ದಾರೆ

ನಾಲ್ಕು ಬಾರಿ ಚಾಂಪಿಯನ್ ಪಟ್ಟ ಅಲಂಕರಿಸಿರುವ ಭಾರತ ತಂಡ ಬಾಂಗ್ಲಾದೇಶ ವಿರುದ್ದ ಳ ಂ ಗೋಲುಗಳ ಅಂತರದಲ್ಲಿ ಜಯಗಳಿಸಿ ಫೈನಲ್ಗೆ ಪ್ರವೇಶ ಪಡೆದಿದೆ